ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿ ವೈ ಎಸ್

ಹಣ ಅವ್ಯವಹಾರ ಪ್ರಕರಣ ಜಾರಿನಿರ್ದೇಶನಾಲಯದ ಎದುರು ಇಂದು ರಾಬರ್ಟ್ ವಾದ್ರಾ ಹಾಜರು

ದಕ್ಷಿಣ ಆಫ್ರಿಕಾ ನಡುವೆ ಸೆಣಸು ಫ್ರೆಂಚ್ ಓಪನ್ ಟೆನ್ನಿಸ್ ಇಂದು ಮಿಶ್ರ ಡಬಲ್ಸ್ನಲ್ಲಿ ಇಂಡೋ ಜಪಾನ್ ಜೋಡಿ ಶ್ ದೀವಿಜ್ ಶರಣ್ ಹಾಗೂ ಶುಕೋ ಅಯಮಾ ಪಂದ್ಯ

ನರೇಂದ್ರ ಮೋದಿ ಅವರ ಜತೆಗೆ ಹಲವು ಸಂಪುಟ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ

ಇಂದಿನ ಸಮಾರಂಭಕ್ಕೆ ಹಲವಾರು ಗಣ್ಯ ನಾಯಕರು ಸಾಕ್ಷಿಯಾಗಲಿದ್ದಾರೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಹಲವಾರು ದೇಶಗಳ ಮುಖ್ಯಸ್ದರು ಸರ್ಕಾರಗಳ ಹಾಗೂ ಸಾಂವಿಧಾನಿಕ ಸಂಸ್ದೆಗಳ ಪ್ರಮುಖರು ರಾಜತಾಂತ್ರಿಕರು ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿಯ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ ನೆರೆಹೊರೆ ದೇಶಗಳ ನಡುವೆ ಉತ್ತಮ ಸೌಹಾರ್ದ ಸಂಬಂಧ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಬಿಮ್ಸೈಕ್ ರಾಷ್ಟಗಳ ನಾಯಕರನ್ನು ಭಾರತ ಆಹ್ವಾನಿಸಿದೆ

ಬಾಂಗ್ಲಾದೇಶ

ಮ್ಯಾನ್ಮಾರ್ ಶ್ರೀಲಂಕಾ

ಬಾಂಗ್ಲಾದೇಶ ಅಧ್ಯಕ್ಷ ಮೊಹಮದ್ ಅಬ್ದುಲ್ ಹಮಿದ್ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಮ್ಯಾನ್ಮಾರ್ ಅಧ್ಯಕ್ಷ ಯು ವಿನ್ ಮಿಂಟ್ ಮಾರಿಷಸ್ ಪ್ರಧಾನಿ ಪ್ರವಿಂದ್ ಕುಮಾರ್

ತೆಲಂಗಾಣ ಮುಖ್ಯಮಂತ್ರಿ ಕೆ

ಇದಕ್ಕೂ ಮುನ್ನ ರಾಜಧಾನಿ ಎಫ್ಎಂ ಗೋಲ್ಡ್ ವಾಹಿನಿಗಳಲ್ಲಿ ದೆಹಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗ ವಿಶೇಷ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಿದೆ

ಇಂದು ಸಂಜೆ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿ ಐತಿಹಾಸಿಕ ಇಂಡಿಯಾ ಗೇಟ್ ಬಳಿ ಇರುವ ರಾಷ್ಟೀಯ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮರಿಗೆ ನಮನ ಸಲ್ಲಿಸಿದರು ದೇಶಕ್ಕಾಗಿ ಕರ್ತವ್ಯ ನಿರತರಾಗಿ ಹುತಾತ್ಮರಾದ ಮಹಿಳೆ ಮತ್ತು ಪುರುಷರ ಶೌರ್ಯಕ್ಕೆ ದೇಶ ಹೆಮ್ಮೆ ಪಡುತ್ತದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಇಂದು ಬೆಳಗ್ಗೆ ನರೇಂದ್ರ ಮೋದಿ ರಾಜ್ಫಾಟ್ಗೆ ತೆರಳಿ ರಾಷ್ಟ್ರಪಿತ ಮಹಾತ್ಮಗಾಂಧಿ ಸ್ಮಾರಕಕ್ಕೆ ನಮನ ಸಲ್ಲಿಸಿದರು

ಈ ನಿಟ್ಟಿನಲ್ಲಿ ದೇಶದ ಬಡಜನರನ್ನು ಹಾಗೂ ತುಳಿತಕ್ಕೊಳಗಾದವರನ್ನು ಮೇಲೆತ್ತಲು ಬಾಪು ಅವರ ಹಲವಾರು ಚಿಂತನೆಗಳನ್ನು ಅಳವಡಿಸಿಕೊಳ್ಳಲಾಗುವುದು ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ ಮೋದಿ ಅವರು ಸದ್ಯೆವ್ ಅಟಲ್ ಸಮಾಧಿಗೆ ಭೇಟಿ ನೀದಿ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯ್ ಅವರಿಗೆ ನಮನ ಸಲ್ಲಿಸಿದರು ಪ್ರತಿಯೊಂದು ಕ್ಷಣದಲ್ಲಿಯೂ ಅಟಲ್ ಜೀ ಅವರನ್ನು ತಾವು ಸ್ಮರಿಸುವುದಾಗಿಯೂ ಹಾಗೂ ಜನರಿಗೆ ಸೇವೆ ಸಲ್ಲಿಸಲು ಬಿಜೆಪಿಗೆ ಬಹುದೊಡ್ಡ ಅವಕಾಶ ಸಿಕ್ಕಿದ್ದಕ್ಕಾಗಿ ತಮಗೆ ಸಂತಸ ಇರುವುದಾಗಿಯೂ ಅವರು ಹೇಳಿದ್ದಾರೆ ಅಟಲ್ ಜೀ ಅವರ ಜೀವನ ಮತ್ತು ಕಾರ್ಯಗಳು ತಮಗೆ ಸದಾ ಪ್ರೇರಕ

ಅನಾರೋಗ್ಯದ ಹಿನ್ನೆಲೆಯಲ್ಲಿ ನೂತನ ಸಂಪುಟದಲ್ಲಿ ನನಗೆ ಯಾವುದೇ ಜವಾಬ್ದಾರಿ ನೀಡಬೇದಿ ಎಂದು ಪತ್ರ ಬರೆದಿದ್ದ ಅರುಣ್ ಜೇಟ್ಲಿ ಅವರ ನಿವಾಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ತದರಾತ್ರಿ ಭೇಟಿ ನೀಡಿದ್ದಾರೆ

ತ್ಬಣಮೂಲ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಮುನೀರ್ ಉಲ್ ಇಸ್ಲಾಂ ನಿನ್ನೆ ದೆಹಲಿಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅವರೊಂದಿಗೆ ಆ ಪಕ್ಷದ ನಾಯಕರಾದ ಗದಾಧರ್ ಹಾಜ್ರಾ ಮೊಹಮದ್ ಆಸಿಫ್ ಇಕ್ಟಾಲ್ ಮತ್ತು ನಿಮ್ಯೆ ದಾಸ್ ಸೇರಿದಂತೆ ಹಲವರು ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಕೈಲಾಶ್ ವಿಜಯವರ್ಗೀಯ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು

ವಿದೇಶದಲ್ಲಿ ಅಕ್ರಮವಾಗಿ ಆಸ್ತಿಯನ್ನು ಖರೀದಿಸಿದ ವಿಚಾರಕ್ಕೆ ಸಂಬಂಧಿಸಿದ ಹಣ ಅವ್ಯವಹಾರ ಪ್ರಕರಣದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಅವರ ಭಾವ ರಾಬರ್ಟ್ ವಾದ್ರಾ ಇಂದು ಜಾರಿನಿರ್ದೇಶನಾಲಯದ ಎದುರು ವಿಚಾರಣೆಗೆ ಹಾಜರಾದರು

ಹಣ ಅವ್ಯವಹಾರ ತಡೆ ಕಾಯ್ದೆ ಅಡಿ ವಾದ್ರಾ ಹೇಳಿಕೆಯನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಪಡೆಯಲಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಧಿಸಿದಂತೆ ವಾದ್ರಾ ಈ ಹಿಂದೆಯೂ ಜಾರಿನಿರ್ದೇಶನಾಲಯಕ್ಕೆ ಹಾಜರಾಗಿದ್ದರು ವಾದ್ರಾ ಪಡೆದಿರುವ ನಿರೀಕ್ಷಣಾ ಜಾಮೀನು ರದ್ದು ಮಾಡಬೇಕು ಹಾಗೂ ವಿದೇಶ ಪ್ರಯಾಣವನ್ನು ನಿರ್ಬಂಧಿಸಬೇಕೆಂದು ಜಾರಿನಿರ್ದೇಶನಾಲಯ ಕೋರಿತ್ತು

ಈ ಹೊಸ ನೀತಿಯ ಅನ್ವಯ ಖಾಸಗಿ ವ್ಯಕ್ತಿಗಳು ಮತ್ತು ಉದ್ದಿಮೆದಾರರಿಗೆ ರಾಜ್ಯ ಸರ್ಕಾರದಲ್ಲಿ ಆರೋಗ್ಯ ಸೇವೆಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಪ್ರೋತ್ಪಾಹವನ್ನು ಸರ್ಕಾರ ನೀಡಲಿದೆ ಮಲ್ಲಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು

ಇದಕ್ಕೂ ಮುನ್ನ ಗೋವಾ ಡಾಮನ್ ಮತ್ತು ಡಿಯು ಜೊತೆಗೆ ಕೇಂದ್ರಾಡಳಿತ ಪ್ರದೇಶವಾಗಿತ್ತು

ಆತಿಥೇಯ ಇಂಗ್ಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಹಾಲಿ ಆವೃತ್ತಿಯ ಉದ್ವಾಟನಾ ಪಂದ್ಯ ನಡೆಯಲಿದೆ

ಉಭಯ ತಂಡಗಳು ಏಕದಿನ ವಿಶ್ವಕಪ್ನಲ್ಲಿ ಇಲ್ಲಿಯ ತನಕ ಟ್ರೋಫಿಯನ್ನು ಗೆದ್ದಿಲ್ಲ

ಸೌಥಂಪ್ಚನ್ನಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಭಾರತ ತಂಡ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ

ಪಾಕಿಸ್ತಾನ ಪಂದ್ಯ ನಡೆಯಲಿದೆ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಇಂದು ಇಂಡೋ ಜಪಾನ್ ಜೋಡಿ ದಿವಿಜ್ ಶರನ್ ಮತ್ತು ಶುಕೊ ಒಯಾಮಾ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಆಡಲಿದ್ದಾರೆ ಈ ಜೋಡಿ ಮೆಕ್ಸಿಕೊ ಉಕ್ರೇನಿಯನ್ ಜೋಡಿ ಸ್ಯಾಂಟಿಯಾಗೋ ಗೊಂಝಾಲಿಜ್ ಮತ್ತು ಲ್ಯುಡ್ಮಿಲಾ ಕಿಚನನೋಕ್ ಜೋಡಿಯನ್ನು ಎದುರಿಸಲಿದೆ

ನಾಳೆ ಅವರು ಪಂದ್ಯಗಳನ್ನು ಆಡಲಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿ ಪರಾರಿಯಾಗಿ ಲಂಡನ್ ಪೊಲೀಸರಿಂದ ಬಂಧನವಾಗಿದ್ದ ಉದ್ಯಮಿ ನೀರವ್ ಮೋದಿಯನ್ನು ಇಂದು ಲಂಡನ್ ನ್ಯಾಯಾಲಯದ ಮುಂದೆ ಹಾಜರು ಪದಿಸಲಾಗುವುದು ಕಳೆದ ಮಾರ್ಚ್ನಲ್ಲಿ ನೀರವ್ ಮೋದಿಯನ್ನು ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸರು ಬಂಧಿಸಿದ್ದರು ಲಂಡನ್ವಿನ ವೆಸ್ಟ್ ಮಿನ್ಸ್ಸರ್ ಮ್ಯಾಜಿಸ್ಟ್ರೇಟ್ಸ್ ನ್ಯಾಯಾಲಯ ನೀರವ್ ಮೋದಿಗೆ ನ್ಯಾಯಾಲಯ ಜಾಮೀನು ನಿರಾಕರಿಸಿತ್ತು